ರಾಜ್ಯಾದ್ದಂತ ಅಂತಾರಾಷ್ಟೀಯ ದಿವ್ದಾಂಗ ದಿನಾಚರಣೆ ವಿವಿಧೆಡೆ ಕಾರ್ಯಕ್ರಮ

ಮುಂದಿನ ವರ್ಷದ ಜೂನ್ನಿಂದ ಒಂದು ದೇಶ ಒಂದು ಪಡಿತರ ಚೀಟ ವ್ಚವಸ್ಟೆ ಜಾರಿ ರಾಮ್ ವಿಲಾಸ್ ಪಾಸ್ಟಾನ್

ಹುಬ್ಲಳ್ಳಿಯಲ್ಲಿಂದು ಮುಖ್ಯಮಂತ್ರಿ ಬಿ

ಹುಣಸೂರಿನಲ್ಲಿ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಪಕ್ಷದ ಅಧ್ವರ್ಥಿಯ ಪರವಾಗಿ ಪ್ರಚಾರ ನಡೆಸಿ ಮತ್ತೇ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳಬೇಕೆ ದೇಡವೇ ಎಂಬುದನ್ನು ಸೂಕ್ತ ಕಾಲದಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಎಂದು ಸ್ಪಪ್ಪಪಡಿಸಿದರು ಹುಣಸೂರು ಕ್ಷೇತ್ರದಲ್ಲಿ ಬಿಜೆಪಿಗೆ ಮತ ನೀಡಬೇಕೆಂದು ಅಭ್ಯರ್ಥಿ ಎಚ್ ವಿಶ್ವನಾಥ್ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಜೆಡಿಎಸ್ ನಾಯಕ ಎಚ್

ಕುಮಾರಸ್ವಾಮಿ ಬೆಂಗಳೂರಿನ ಮಹಾಲಕ್ಷ್ಮಿ ಬಡಾವಣೆ ಮಾರಪ್ಪನ ಪಾಳ್ಯ ಶಂಕರಮಠ ಪ್ರದೇಶಗಳಲ್ಲಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿ ಈ ಬಾರಿ ಜನತೆ ಪಕ್ಷಕ್ಷೆ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಬಿಜೆಪಿ ಹಿರಿಯ ನಾಯಕ ಎಸ್

ಕೃಷ್ಣ ಬೆಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ತನ್ನ ಉದ್ದೇಶ ಮತ್ತು ಹೊಣೆಗಾರಿಕೆ ಮರೆತು ಬಿಟ್ಟತ್ತು ಎಂದು ಆರೋಪಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ನಾಯಕ ಜಮೀರ್ ಅಹ್ಲದ್ ಅಭ್ವರ್ಥಿಯ ಪರವಾಗಿ ರೋಡ್ ಶೋ ಮೂಲಕ ಮತಯಾಚಿಸಿದರು ಹೊಸಕೋಟೆ ತಾಲೂಕು ಹಾಗೂ ದೇವನಹಳ್ಳಿ ನಗರ ವ್ಯಾಪ್ತಿಯಲ್ಲಿ ಮಧ್ಯ ಸಾಗಾಣಿಕೆ ವಿತರಣೆ ಮತ್ತು ಮಾರಾಟ ನಿಷೇಧಿಸಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜೆಲ್ಲಾಧಿಕಾರಿ ಪಿ

ರವೀಂದ್ರ ತಿಳಿಸಿದ್ದಾರೆ ಮುಕ್ತ ಮತ್ತು ನ್ಯಾಯ ಸಮ್ಮತ ಚುನಾವಣೆಗಾಗಿ ಚುನಾವಣಾ ಆಯೋಗ ಸಕಲ ಸಿದ್ದತೆ ಮಾಡಿಕೊಂಡಿದೆ

ಇಂದು ಸಂಜೆಯಿಂದಲೇ ಚುನಾವಣಾ ಸಿಬ್ಬಂದಿ ನಿಯೋಜಿತ ಮತಗಟ್ಟೆಗಳಿಗೆ ತೆರಳಲಿದ್ದಾರೆ

ಸೋಮಶೇಖರ ರೆಡ್ಡಿ ಹೇಳಿದ್ದಾರೆ

ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಸಿ ತಿಮ್ನಾರೆಡ್ಡಿ ಮಾತನಾಡಿ ವಿಕಲಾಂಗತೆಯನ್ನು ಮೆಟ್ಟನಿಂತು ಸಂಗೀತ ಚಿತ್ರಕಲೆ ಕ್ರೀಡೆ ಮೊದಲಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಛಲ ವಿಶ್ವಾಸ ಬೆಳೆಸಿಕೊಳ್ಳಬೇಕೆಂದರು ಕಾನೂನು ಸೇವಾ ಪ್ರಾಧಿಕಾರದ ಜಿಲ್ಲಾ ಕಾರ್ಯದರ್ಶಿ ನ್ಯಾಯಮೂರ್ತಿ ಅರ್ಜುನ್ ಎಸ್ ಮಲ್ಲೂರ್ ಮಾತನಾಡಿ ಇತರರಿಗಿಂತ ತಾವು ಭಿನ್ನರು ಎಂಬುದನ್ನು ತೋರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು ಚಾಮರಾಜನಗರದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ತಿವಮ್ಮ ಉದ್ಘಾಟಿಸಿ ದಿವ್ಯಾಂಗರು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಮುಂದೆ ಬರಬೇಕು ಎಂದರು ಜಿಲ್ಲಾಧಿಕಾರಿ ಬಿ

ಕಾವೇರಿ ಮಾತನಾಡಿ ದಿವ್ಯಾಂಗರಿಗೆ ಮೀಸಲಾಗಿರುವ ಅನುದಾನ ಸಮರ್ಪಕವಾಗಿ ಉಪಯೋಗವಾಗುವಂತೆ ಸಿಬ್ಬಂದಿ ವರ್ಗ ನೋಡಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು ತುಮಕೂರಿನಲ್ಲಿ ಬೆಲ್ಲಾಧಿಕಾರಿ ಡಾ

ರಾಕೇಶ್ ಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ದಿವ್ಯಾಂಗರು ಶಕ್ತಿ ಸಾಮರ್ಥ್ಯದಲ್ಲಿ ಬೇರೆಯವರಿಗಿಂತ ಕಡಿಮೆಯಿಲ್ಲ ದಿವ್ಯಾಂಗರ ಅನುಕೂಲಕ್ಕಾಗಿ ಬಿಡುಗಡೆಯಾಗುವ ಅನುದಾನವನ್ನು ಸ್ಥಳೀಯ ಸಂಸೈಗಳು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂತೆ ಎಲ್ಲರು ಎಚ್ವರ ವಹಿಸಬೇಕು ಎಂದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಕಲ್ಕಾಣ್ ಮಾತನಾಡಿ ವಿಕಲಚೇತನರು ಪ್ರತಿನಿತ್ಯ ಸವಾಲುಗಳನ್ನು ಎದುರಿಸಬೇಕಿದೆ ಅವರಿಗೆ ಸಾಮರ್ಥ್ಯ ಪ್ರದರ್ಶನ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದರು

ಎಚ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಇಂದು ದಿವ್ಕಾಂಗ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ರೀಡಾಸ್ಪರ್ಧೆಗಳು ನಡೆದವು

ಮಾನಸಿಕ ಸ್ಟೈರ್ಯ ಛಲದೊಂದಿಗೆ ಕ್ರೀಡೆಯಲ್ಲಿ ಅಪಾರ ಸಾಧನೆ ಮಾಡಬಹುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಉಪನಿರ್ದೇಶಕ ಸಿ

ಕುಂಬಾರ ಹೇಳದರು ವಿಜಯಪುರದಲ್ಲಿ ಹಮ್ಮಿಕೊಂಡ ವಿಜಯಪುರ ಜಿಲ್ಲಾ ಮಟ್ಟದ ವಿಕಲಚೇತನರ ಕ್ರೀಡಾಕೂಟ ಉದ್ಘಾಟಿಬ ಅವರು ಈ ವಿಷಯ ತಿಳಿಸಿದರು ಸಾಧಿಸುವ ಛಲ ಹುಮ್ಮಸ್ಲು ಆಸಕ್ತಿ ಇರಬೇಕು ಈಗಾಗಲೇ ಜಿಲ್ಲೆಯ ಕ್ರೀಡಾಪಟುಗಳು ರಾಷ್ಟ ಅಂತಾರಾಷ್ಟೀಯ ಮಟ್ಟದಲ್ಲಿ ವಿಕಲಚೇತನರು ಸಾಧನೆ ಮಾಡಿದ್ದಾರೆ ಸೋಲು ಗೆಲುವು ಸಹಜ ಸೋಲಿಗೆ ಕುಗ್ಗದೇ ಗೆಲುವಿಗೆ ಹಿಗ್ಗದೇ ಪ್ರತಿಯೊಂದು ಕ್ರೀಡೆಯಲ್ಲಿ ಉತ್ಪಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕು ಎಂದು ಹೇಳದರು ರಾಷ್ಟೀಯ ಯುವಜನೋತ್ಲವದ ಸಮಿತಿಯ ಸದಸ್ಯ ಡಾ ಜಾವೀದ ಜಮಾದಾರ ಮಾತನಾಡಿ ವಿಕಲಚೇತನರು ದೇಶದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಕೇವಲ ಕ್ರೀಡೆಯಲ್ಲಿ ಅಪ್ಪೇ ಅಲ್ಲದೇ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಕೂಡಾ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಎಂದರು

ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ವೇಳೆಯಲ್ಲಿ ಈ ಮಾಹಿತಿ ನೀಡಿದ ಅವರು ಈಗಾಗಲೇ ಈ ವ್ಯವಸ್ಥೆಯನ್ನು ತಾತ್ಕಲಿಕವಾಗಿ ಹಲವು ರಾಜ್ಯಗಳಲ್ಲಿ ಜಾರಿಗೆ ತರಲಾಗಿದೆ ಎಂದರು ಮುಂದಿನ ವರ್ಷದ ಜೂನ್ ಒಂದರಿಂದ ದೇಶಾದ್ಯಂತ ಒಂದು ದೇಶ ಒಂದು ಪಡಿತರ ಚೀಟಿ ವ್ವವಸ್ಥೆ ಜಾರಿಗೆ ಬರಲಿದೆ ಇದರಿಂದ ಬಡವರು ಮತ್ತು ಜನಸಾಮಾನ್ಯರು ಯಾವುದೇ ರಾಜ್ಯ ಯಾವುದೇ ಜಿಲ್ಲೆಯಲ್ಲಿ ಪಡಿತರ ಪಡೆಯಲು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು ಕೇಂದ್ರ ಸರ್ಕಾರ ಪಡಿತರ ಚೀಟದಾರರಿಗೆ ಎರಡು ರೂಪಾಯಿ ದರದಲ್ಲಿ ಗೋಧಿ ಮೂರು ರೂಪಾಯಿ ದರದಲ್ಲಿ ಅಕ್ಕಿಯನ್ನು ಪೂರೈಕೆ ಮಾಡುತ್ತಿದೆ ಬಹಳ ದಿನಗಳಿಂದ ಒಂದು ದೇಶ ಒಂದು ಪಡಿತರ ಚೀಟ ವ್ವವಸ್ಥೆ ಜಾರಿಗೆ ಬರಬೇಕು ಎಂಬ ಒತ್ತಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿತ್ತು ಇದನ್ನು ಮನಗಂಡ ಸರ್ಕಾರ ಈಗಾಗಲೇ ಹಲವು ರಾಜ್ಙಗಳಲ್ಲಿ ಇದನ್ನು ಜಾರಿಗೆ ತಂದಿದೆ ಎಂದು ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಸದನಕ್ಕೆ ತಿಳಿಸಿದರು

ಇದರ ಮೂಲಕ ಮಕ್ಕಳಲ್ಲಿ ಕ್ವಯ ರೋಗವನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಇದರ ಸದುಪಯೋಗವನ್ನು ತಾಲೂಕಿನ ಎಲ್ಲ ನಾಗರಿಕರು ಪಡೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿದರು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರಿಗೆ ಸಮರ್ಥನಮ್ ಟ್ರಸ್ಟೈನ ಸಂಸ್ಥಾಪಕ ಮಹಾಂತೇತ್ ಜಿ

ಈ ಕುರಿತು ಮಾಹಿತಿ ನೀಡಿ ಕಿತ್ತೂರುರಾಣಿ ಚೆನ್ನಮ್ಮ ಮೈದಾನದಲ್ಲಿ ಜನ ಜಾಗೃತಿ ವಾಕತಾನ್ ನಡೆಯಲಿದೆ ಜಲಮೂಲಗಳು ಭತ್ತಿಹೋಗುತ್ತಿರುವ ಹಿನ್ನೆಲೆಯಲ್ಲಿ ನೀರಿನ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ

ಈ ಮೂಲಕ ಈರುಳ್ಳಿಯ ಕಾಪುದಾಸ್ತಾನನ್ನು ಹೆಚ್ಚಿಬ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಲಭ್ಞವಾಗುವಂತೆ ಕ್ರಮಗಳನ್ನು ಕೈಗೊಳ್ಟಬೇಕೆಂದು ಸೂಚಿಸಲಾಗಿದೆ ನಿನ್ನೆ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯದರ್ಶಿಗಳ ಸಮಿತಿಯ ಸಭೆಯೊಂದರಲ್ಲಿ ದೇಶಾದ್ಯಂತ ಉಳ್ಳಾಗಡ್ಡಿ ಧಾರಣೆ ಗಗನಕ್ಕೇರುತ್ತಿರುವ ಪರಿಸ್ಥಿತಿಯ ಬಗ್ಗೆ ಪರಿತೀಲಿಸಲಾಯಿತು

ಬೆಲೆ ನಿಯಂತ್ರಣಕ್ಕೆ ಆ ರಾಜ್ಯಗಳಲ್ಲಿ ಕೈಗೊಳ್ಳಲಾಗುತ್ತಿರುವ ಹಲವು ಕ್ರಮಗಳ ಬಗ್ಗೆ ಸಭೆಗೆ ವಿವರಿಸಿದರು

ಹೈದರಾಬಾದಿನಲ್ಲಿ ನಡೆದ ವೈದ್ವೆ ಮೇಲಿನ ಅತ್ವಾಚಾರ ಕೊಲೆ ಪ್ರಕರಣ ಖಂಡಿಸಿ ದಾವಣಗೆರೆಯಲ್ಲಿಂದು ಅಖಿಲ ಭಾರತ ಮಹಿಳಾ ಸಾಂಸ್ಟತಿಕ ಸಂಘಟನೆ ಹಾಗೂ ಆಲ್ ಇಂಡಿಯಾ ಡೆಮಾಕ್ರಟಿಕ್ ಯುವ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು

ಏಡ್ಲ್ ಮುಕ್ತ ಸಮಾಜ ನಿರ್ಮಾಣ ಇಂದಿನ ಅಗತ್ಯವಾಗಿದೆ ಏಡ್ಲ್ ನಿಯಂತ್ರಣ ಕುರಿತು ಸಾರ್ವಜನಿಕರಿಗೆ ಇನ್ನೂ ಪರಿಣಾಮಕಾರಿ ಜಾಗೃತಿಯ ಅಗತ್ಡವಿದೆ ಈ ಬಗ್ಗೆ ಆರೋಗ್ಯ ಇಲಾಖೆ ಹೆಚ್ಚನ ಗಮನ ಹರಿಸಬೇಕು ಎಂದು ದಾವಣಗೆರೆ ಜಿಲ್ಲಾ ಸಿವಿಲ್ ನ್ವಾಯಾಧೀಶರಾದ ಪ್ರಭು ಎನ್ ಬಡಿಗೇರ್ ಹೇಳಿದ್ದಾರೆ

ಮುನ್ಸೂಚನೆಯಂತೆ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ವವಾಗಿ ಮೋಡಕವಿದ ವಾತಾವರಣ ಆಗಾಗ ತುಂತುರು ಮಳೆ